ನ್ಲೂಜಿಲೆಂಡ್ ಇಂಗ್ಲೆಂಡ್ ಪ್ಲೆಕಮಿಷನರ್ಗಳು ಉಜ್ಲೇಕಿಸ್ತಾನದ ರಾಯಭಾರಿ ಪರಿಚಯ ಪತ್ರಗಳನ್ನು ವಿಡಿಯೋ ಕಾನ್ವರೆನ್ಸ್ನಲ್ಲಿ ಸ್ವೀಕರಿಸಿದ ರಾಷ್ಟಪತಿ ರಾಮನಾಥ್ ಕೋವಿಂದ್ ಪ್ರಧಾನಮಂತ್ರಿ ಗರೀಬ್ ಕಲ್ಲಾಣ್ ಅನ್ನ ಯೋಜನೆಯನ್ನು ನವೆಂಬರ್ ತಿಂಗಳವರೆಗೆ ವಿಸ್ತರಿಸಲು ಇಂದು ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಲಾಗಿದೆ

ಯೋಜನೆ ಅನ್ನಯ ಇನ್ನೂ ಐದು ತಿಂಗಳುಗಳ ಕಾಲ ಪಡಿತರ ಚೀಟಿ ಹೊಂದಿರುವ ಕುಟುಂಬದ ಪ್ರತಿ ಸದಸ್ನರಿಗೆ ತಲಾ ಐದು ಕೆ ಜಿ ಅಕ್ಷಿ ಅಥವಾ ಐದು ಕೆ ಜಿ ಗೋಧಿ ಉಚಿತವಾಗಿ ನೀಡಲಾಗುವುದು ಜತೆಗೆ ಪ್ರತೀ ಪಡಿತರ ಚೀಟಿಯೊಂದಕ್ಕೆ ತಿಂಗಳಿಗೆ ಒಂದು ಕೆ ಜಿ ಸ್ನಳೀಯವಾಗಿ ಬಳಸುವ ದ್ವಿದಳ ಧಾನ್ನ ನೀಡಲಾಗುವುದು ಎಂದು ಸಂಪುಟ ಸಭೆಯ ನಂತರ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ದೆಹಲಿಯಲ್ಲಿ ಮಾಧ್ವಮಗಳಿಗೆ ತಿಳಿಸಿದರು ಕೊರೋನಾ ಸಂಕಷ್ಟದ ಸಮಯದಲ್ಲೇ ಬರುವ ಹಬ್ಬಗಳ ಋತುವಿನಲ್ಲಿ ಜನಸಾಮಾನ್ಚರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಇನ್ನೂ ಐದು ತಿಂಗಳುಗಳ ಕಾಲ ಉಚಿತ ಪಡಿತರ ವಿತರಣೆಯನ್ನು ಮುಂದುವರೆಸುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇತ್ತೀಚಿಗೆ ಪ್ರಕಟಿಸಿದ್ದರು

ದೆಹಲಿಯಲ್ಲಿಂದು ಮಾಧ್ಯಮಗಳೊಂದಿಗೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಇದರಿಂದಾಗಿ ಫಲಾನುಭವಿಗಳು ಈ ವರ್ಷದ ಸೆಪ್ಲೆಂಬರ್ ವರೆಗೆ ಉಚಿತ ಸಿಲೆಂಡರ್ ಪಡೆದುಕೊಳ್ಬಹುದಾಗಿದೆ ಎಂದರು ಇದಕ್ಕೂ ಮೊದಲು ಫಲಾನುಭವಿಗಳು ಜೂನ್ವರೆಗೆ ಮಾತ್ರ ಉಚಿತ ಸಿಲೆಂಡರ್ ಪಡೆಯಬಹುದಾಗಿತ್ತು

ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ನಗರ ವಲಸಿಗರು ಹಾಗೂ ಬಡವರಿಗೆ ಉಪಯೋಜನೆಯಡಿ ಅಗ್ಗದ ಬಾಡಿಗೆಯಲ್ಲಿ ವಸತಿ ಸಂಕೀರ್ಣಗಳನ್ನು ಒದಗಿಸಲು ಸಂಪುಟ ಅನುಮೋದಿಸಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ವಾರಣಾಸಿ ಮೂಲದ ಸರ್ಕಾರೇತರ ಸಂಘಟನೆಗಳ ಪ್ರತಿನಿಧಿಗಳೊಂದಿಗೆ ವಿಡಿಯೋ ಕಾನ್ವರೆನ್ಸ್ ಮೂಲಕ ಸಂವಾದ ನಡೆಸಲಿದ್ದಾರೆ ಲಾಕ್ಡೌನ್ ಅವಧಿಯಲ್ಲಿ ಆಪಾರ ಹಾಗೂ ಇನ್ನಿತರ ಅಗತ್ಯದ ನೆರವು ಕಲ್ಪಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದ ಈ ಸಂಘಟನೆಗಳ ಕಾರ್ಯಗಳ ಬಗ್ಗೆ ಪ್ರಧಾನಮಂತ್ರಿ ಚರ್ಚೆ ನಡೆಸಲಿದ್ದಾರೆ

ಜಿಲ್ಲೆಯ ಅಧಿಕಾರಿಗಳ ಸಹಯೋಗದಲ್ಲಿ ಅಗತ್ತವಿರುವ ಬಡವರಿಗೆ ಸಕಾಲಿಕವಾಗಿ ಆಹಾರ ವಿತರಣೆಯನ್ನು ಬಾತರಿಪಡಿಸಿದ್ದರು

ಈ ಸಂಘಟನೆಗಳು ಜನರಿಗೆ ಮುಖಗವಸು ಹಾಗೂ ಸ್ವಾನಿಟ್ಟೆಸರ್ಗಳನ್ನು ವಿತರಿಸಿದ್ದಾರೆ

ಈ ಸರ್ಕಾರೇತರ ಸಂಘಟನೆಗಳು ಶಿಕ್ಷಣ ಸಾಮಾಜಿಕ ಧಾರ್ಮಿಕ ಆರೋಗ್ಲ ಮತ್ತಿತರ ವಲಯಗಳಲ್ಲಿ ಸೇವೆ ಸಲ್ಲಿಸುತ್ತಿವೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ನ್ದೂಜಿಲೆಂಡ್ ಇಂಗ್ಲೆಂಡ್ ಕೈಕಮಿಷನರ್ಗಳು ಹಾಗೂ ಉಜ್ಲೇಕಿಸ್ತಾನದ ರಾಯಭಾರಿಯ ಪರಿಚಯ ಪತ್ರಗಳನ್ನು ಇಂದು ಸ್ವೀಕರಿಸಿದರು

ನ್ಊಜಿಲೆಂಡ್ ಹೈಕಮಿಷನರ್ ಡೇವಿಡ್ ವೈನ್ ಇಂಗ್ಲೆಂಡ್ನ ಹೈಕಮಿಷನರ್ ಸರ್ ಫಿಲಿಪ್ ಬರ್ಟನ್ ಉಜ್ಲೇಕಿಸ್ತಾನದ ರಾಯಭಾರಿ ಅಕ್ಲೋವ್ ದಿಲ್ಶೋದ್ ಖಾಮಿಡೋವಿಚ್ ಇಂದು ರಾಷ್ಷಪತಿಗಳಿಗೆ ಪರಿಚಯ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಷ್ಷಪತಿ ರಾಮನಾಥ್ ಕೋವಿಂದ್ ನೂತನ ರಾಯಭಾರಿಗಳಿಗೆ ಶುಭ ಹಾರ್ಸೆಸಿದರು

ಜಾಗತಿಕ ವಿಷಯಗಳಲ್ಲಿ ಈ ಮೂರು ದೇಶಗಳ ಸಾಮಾನ್ನ ಅಭಿಪ್ರಾಯವನ್ನು ಹೊಂದಿವೆ ಎಂದು ಹೇಳಿದರು

ಈ ನಿಟ್ಟಿನಲ್ಲಿ ಭಾರತ ಕೊರೋನಾ ವೈರಸ್ ಮಣಿಸಲು ನಡೆಸಲಾಗುತ್ತಿರುವ ಅಂತಾರಾಷ್ಷೀಯ ಪ್ರಯತ್ನಗಳಲ್ಲಿ ಮುಂಚೂಣಿಯಲ್ಲಿದೆ ಎಂದು ಹೇಳಿದರು ಈ ಮೂರೂ ದೇಶಗಳೊಂದಿಗೆ ಭಾರತ ಅತ್ಯುತ್ತಮ ಬಾಂಧವ್ಯ ಹೊಂದಿರುವುದಕ್ಕೆ ರಾಷ್ಟಪತಿ ಸಂತಸ ವ್ಯಕ್ತಪಡಿಸಿದರು

ಈ ತಿಂಗಳ ಭಾರವರೆಗೆ ಎಲ್ಲಾ ರಾಜ್ಯಗಳಿಗೆ ಟೆಲಿ ಸಮಾಲೋಚನೆ ಕಲಾಪಗಳನ್ನು ನಡೆಸಲು ವೇಳಾಪಟ್ಟಿ ಸಿದ್ಗಪಡಿಸಿಕೊಳ್ಳಲಾಗಿದೆ

ಈ ಟೆಲಿ ಸಂವಾದದಲ್ಲಿ ಸಂಬಂಧಪಟ್ಟ ರಾಜ್ಯಗಳ ಆರೋಗ್ಯ ಸೇವೆಗಳ ಮಹಾನಿರ್ದೇಶಕರೊಂದಿಗೆ ಐಸಿಯು ಫಟಕದಲ್ಲಿ ಕೋವಿಡ್ ರೋಗಿಗಳನ್ನು ನಿರ್ವಹಿಸುತ್ತಿರುವ ಆಸ್ತ್ರೆಯ ಇಬ್ಲರು ವೈದ್ಯರು ಭಾಗಿಯಾಗಲಿದ್ದಾರೆ ಖಾದಿ ಮತ್ತು ಗ್ರಾಮೋದ್ಲೋಗ ಆಯೋಗ ಕೆವಿಐಸಿ ಖಾದಿ ಮುಖಗವಸುಗಳನ್ನು ಆನ್ಲೈನ್ ಮೂಲಕ ಮಾರಾಟ ಆರಂಭಿಸಿದೆ

ಆಯೋಗ ಖಾದಿ ಪತ್ತಿಯ ಹಾಗೂ ರೇಷ್ಷೆಯ ಮುಖಗವಸುಗಳನ್ನು ಮಾರಾಟ ಮಾಡುತ್ತಿದ್ದು

ಜನರಿಗೆ ನೈಜ ಖಾದಿ ಮುಖಗವಸುಗಳನ್ನು ಒದಗಿಸುವ ಉದ್ಲೇಶದಿಂದ ಆನ್ಲೈನ್ ಮಾರಾಟ ಆರಂಭಿಸಲಾಗಿದೆ ಎಂದು ಕೆವಿಐಸಿ ಅಧ್ಯಕ್ಷ ವಿನಯ್ ಕುಮಾರ್ ಸಕ್ಷೇನಾ ಹೇಳಿದ್ದಾರೆ